ಕೊರೊನಾ ನಿರ್ವಹಣೆಯಲ್ಲಿ ಭಾರತ ಇತರ ದೇಶಗಳಿಗಿಂತ ಸುಸ್ಥಿತಿಯಲ್ಲಿದೆ ಡಾ ಹರ್ಷವರ್ಧನ್

ಇಸ್ರೋ ಸೌಕರ್ಯ ಮತ್ತು ಸಂಬಂಧಿತ ಆಸ್ತಿಗಳ ಬಳಕೆಗೆ ಖಾಸಗಿ ವಲಯಕ್ಕೆ ಅವಕಾಶ ಡಾ ಜಿತೇಂದ್ರ ಸಿಂಗ್

ವಂದೇ ಭಾರತ್ ಅಭಿಯಾನದದಿ ಮೂರನೇ ಹಂತದಲ್ಲಿ ಇಂದು ಮಧ್ಯಾಹ್ವದಿಂದ ಏರ್ ಇಂಡಿಯಾ ಬುಕಿಂಗ್ ಆರಂಭ

ಆರೋಗ್ಯ ಸೇತು ಆಪ್ಅನ್ನು ಪ್ರತಿಯೊಬ್ಬರು ಡೌನ್ ಲೋಡ್ ಮಾಡಿಕೊಳ್ಳಬೇಕು

ಐಸಿಎಂಆರ್ ಕೈಗೊಂಡ ಕ್ರಮಗಳು ಹಾಗೂ ಪ್ರಯೋಗಾಲಯಗಳ ಬಗ್ಗೆ ಡಾ ರಾಮನ್ ಗಂಗಾ ಖೇಡ್ಕರ್ ಮಾಹಿತಿ ನೀಡಿದರು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜ್ವೆಶಂಕರ್ ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಗ್ಬಹ ಖಾತೆ ಸಹಾಯಕ ಸಚಿವ ನಿತ್ಯಾನಂದ ರೈ ಇನ್ನಿತರರು ಪಾಲ್ಲೊಂಡಿದ್ದರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಸೌಕರ್ಯಗಳು ಹಾಗೂ ಇತರ ಸಂಬಂಧಿತ ಆಸ್ಲಿಗಳನ್ನು ಬಳಸಿಕೊಳ್ಳಲು ಖಾಸಗಿ ವಲಯಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಅಣು ಇಂಧನ ಹಾಗೂ ಬಾಹ್ಲಾಕಾಶ ಸಹಾಯಕ ಸಚಿವ ಡಾ

ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿಯವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನರೇಂದ ಮೋದಿ ಅವರ ನೇತ್ವತ್ನದ ಕೇಂದ ಸರ್ಕಾರ ಆತ್ಮನಿರ್ಭರ ಭಾರತ ಕಾರ್ಯ ಯೋಜನೆ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಿಸಲು ಮುಂದಾಗಿದೆ ಎಂದು ಅವರು ಹೇಳಿದರು

ಭಾರತದ ಮೊದಲ ಮಾನವರಹಿತ ಗಗನಯಾನ ಯೋಜನೆ ಬಗ್ಗೆ ಮಾಹಿತಿ ನೀಡಿದ ಸಚಿವ ಜಿತೇಂದ್ರ ಸಿಂಗ್ ಗಗನಯಾತ್ರಿಗಳ ಆಯ್ಕೆಯನ್ನು ಮಾಡಲಾಗಿದ್ದು ರಷ್ಯಾದಲ್ಲಿ ಅವರಿಗೆ ತರಬೇತಿ ನೀಡಲಾಗುತ್ತಿದೆ ಆದರೆ ಕೊರೊನಾ ಸಾಂಕ್ರಾಮಿಕದಿಂದಾಗಿ ಇದಕ್ಕೆ ಅಡ್ಡಿಯುಂಟಾಗಿದೆ ಎಂದು ಹೇಳಿದರು ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಕೋವಿಡ್ ಆಸ್ಪತ್ರೆಗಳು ಎಂದು ಗುರುತಿಸಿರುವ ಕೇಂದ್ರ ಸರ್ಕಾರಿ ಆರೋಗ್ಯ ಸೇವೆ ಸಿಜಿಎಚ್ಎಸ್ ವ್ಯಾಪ್ತಿಯ ಎಲ್ಲಾ ಆಸ್ಪತ್ರೆಗಳು ಕೋವಿಡ್ ಸಂಬಂಧಿತ ಚಿಕಿತ್ಸೆಗಳಿಗೆ ಸಿಜಿಎಚ್ಎಸ್ ಫಲಾನುಭವಿಗಳಿಗೆ ಚಿಕಿತ್ಸೆ ಸೌಲಭ್ಯ ಒದಗಿಸಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಕೋವಿಡ್ ಆಸ್ವತ್ರೆಗಳು ಎಂದು ಗುರುತಿಸಿಲ್ಲದ ಎಲ್ಲಾ ಸಿಜಿಎಚ್ಎಸ್ ಆಸ್ವತ್ರೆಗಳು ಸಿಜಿಎಚ್ಎಸ್ ಕಾರ್ಡ್ ಹೊಂದಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಚಿಕಿತ್ಸೆ ಅಥವಾ ಅಡ್ಟಿಟ್ ಮಾಡಿಕೊಳ್ಳುವುದನ್ನು ನಿರಾಕರಿಸುವಂತಿಲ್ಲ ಎಂದೂ ಸಹ ಆದೇಶದಲ್ಲಿ ಸ್ವಷ್ವಪಡಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಿಲಿಪೈನ್ಸ್ ಅಧ್ಯಕ್ಷ ರೊಡ್ರಿಗೋ ಡುಟರ್ಟೆ ಅವರೊಂದಿಗೆ ನಿನ್ನೆ ದೂರವಾಣಿ ಸಂಭಾಷಣೆ ನಡೆಸಿದರು

ಆರೋಗ್ಯ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಪರಸ್ಪರ ಭೂಪ್ರದೇಶಗಳಲ್ಲಿ ತಮ್ಮ ನಾಗರಿಕರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳನ್ನು ಉಭಯ ನಾಯಕರು ಶ್ಲಾಘಿಸಿದ್ದಾರೆ

ಸಾಂಕ್ರಾಮಿಕ ರೋಗದ ವಿರುದ್ದದ ಹೋರಾಟದಲ್ಲಿ ಫಿಲಿಪೈನ್ಸ್ ಅನ್ನು ಬೆಂಬಲಿಸುವ ಭಾರತದ ಬದ್ದತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ

ದೆಹಲಿಯ ಲೇಡಿ ಹಾರ್ಡಿಂಜ್ ವ್ವೆದ್ಯಕೀಯ ಕಾಲೇಜಿನ ಪ್ರೊಫೆಸರ್ ಡಾ

ನ್ಯೂಸ್ ಆನ್ ಏರ್ ಜಾಲತಾಣ ಮತ್ತು ಯೂಟ್ಯೂಬ್ ವಾಹಿನಿ ನ್ಯೂಸ್ ಆನ್ ಏರ್ ಅಫಿಶಿಯಲ್ ಮೂಲಕವೂ ಈ ಕಾರ್ಯಕ್ರಮವನ್ನು ಕೇಳಬಹುದು

ಶ್ರಮಿಕ್ ವಿಶೇಷ ರೈಲುಗಳ ಬಗ್ಗೆ ತಮ್ಮ ಅವಶ್ಯಕತೆಗಳನ್ನು ತಿಳಿಸುವಂತೆ ರೈಲ್ವೆ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಿದೆ